ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂಸಾಚಾರವನ್ನು ರಾಜನೀತಿ ಮಾಡಿಕೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಂಭೀರ ಆರೋಪ

ತಿಂಗಳ ತರಬೇತಿ ಇಂದು ಕಾರ್ಮಿಕರ ದಿನ ಶ್ರಮಿಕರ ಹಕ್ಕುಗಳ ಸಂರಕ್ಷಣೆಗೆ ಆಗ್ರಹ

ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂಸಾಚಾರವನ್ನು ರಾಜನೀತಿ ಮಾಡಿಕೊಂಡು ಪೋಷಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಂಭೀರ ಆರೋಪ ಮಾಡಿದ್ದಾರೆ ಅವರು ಉಡುಪಿಯಲ್ಲಿಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಹಿಂಸಾಚಾರವನ್ನು ಪೋಷಿಸುತ್ತಿರುವ ಕಾಂಗ್ರೆಸ್ ಪಕ್ಸ ಶಾಂತಿಪ್ರಿಯ ನಾಡು ಎನ್ನುವ ಕರ್ನಾಟಕದ ಹೆಗ್ಗಳಕೆಯನ್ನು ಚೂರು ಚೂರು ಮಾಡಿದೆ ಕರ್ನಾಟಕದ ಜನತೆ ಇದನ್ನು ಸಹಿಸಬಾರದು ಇನ್ನೇನು ಸಮೀಪಿಸುತ್ತಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಷ ಪಾಠ ಕಲಿಸಬೇಕು ಎಂದು ಹೇಳಿದರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಕಾಂಗ್ರೆಸ್ ನಾಯಕರು ಮನಬಂದಂತೆ ಮಾತನಾಡುತ್ತಿದ್ದಾರೆ ಮಾಣಿ ಪ್ರಧಾನಿ ದೇವೇಗೌಡರಂತಹ ದೇಶದ ಹಿರಿಯ ನಾಯಕರ ಬಗ್ಗೆ ಆ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಇತ್ತೀಚೆಗೆ ಆಡಿರುವ ಮಾತುಗಳಿಂದಲೇ ಆ ಪಕ್ಷ ವ್ಯೆಯಕ್ತಿಕ ಗೌರವಕ್ಕೆ ಕಿಂಚಿತ್ತೂ ಬೆಲೆ ನೀಡುವುದಿಲ್ಲ ಎನ್ನುವುದು ಸಾಬೀತಾಗುತ್ತದೆ ಎಂದು ಪ್ರಧಾನಿ ಅಸಮಾಧಾನ ವ್ಯಕ್ತಪಡಿಸಿದರು

ಸುಂದರ ಮತ್ತು ಸುರಕ್ಷಿತ ಕರ್ನಾಟಕದ ಸಮಗ್ರ ಅಭಿವೃದ್ದಿಗೆ ಬಿಜೆಪಿ ಬದ್ದವಾಗಿದೆ ಕೇಂದ್ರ ಸರ್ಕಾರದ ಮಪತ್ವಾಕಾಂಕ್ಷೆಯ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಮೂಲಕ ರಾಜ್ಯವನ್ನು ಸಮಗ್ರವಾಗಿ ಅಭಿವೃದ್ದಿ ಪಡಿಸಲು ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದು ಅತ್ಯಂತ ಅವಶ್ಯವಾಗಿದೆ ಎಂದು ನರೇಂದ್ರ ಮೋದಿ ಮನವಿ ಮಾಡಿದರು

ಕೋಟ್ಣಾಂತರ ಮನೆಗಳಗೆ ವಿದ್ದುತ್ ಸಂಪರ್ಕವಿರಲಿಲ್ಲ

ಇಷ್ನೇ ಅಲ್ಲ ದೇಶದ ಉದ್ದಗಲಕ್ಕೂ ಇರುವ ನಾಲ್ಲು ಕೋಟಿಗೂ ಅಧಿಕ ಮನೆಗಳಲ್ಲಿ ವಿದ್ಯುತ್ ದೀಪಗಳನ್ನು ಬೆಳಗಿಸಿದೆ ಎಂದರು

ಈಗ ತಮ್ಮ ಸರ್ಕಾರ ಈ ಮಪತ್ತದ ಕಾರ್ಯವನ್ನು ಸಾಧನೆ ಮಾಡಿದೆ ಎಂದ ನರೇಂದ್ರ ಮೋದಿ ಆದರೆ ಈ ಬಗ್ಗೆ ಕಾಂಗ್ರೆಸ್ ಕೇವಲ ಅಪಪ್ರಚಾರ ಮಾಡುತ್ತಿದೆಯೇ ಹೊರತು ವಾಸ್ತವಾಂಶವನ್ನು ಒಪ್ಪಿಕೊಳ್ಳಲು ಸಿದ್ದವಿಲ್ಲ ಎಂದು ಟೀಕಿಸಿದರು ಇಂತಹ ದೊಡ್ಡ ಕಾರ್ಯದಲ್ಲಿ ಯಶಸ್ವಿಯಾಗಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಬಗ್ಗೆ ಒಳ್ಳೆಯ ಮಾತನಾಡದಿದ್ದರೂ ದೇಸರವಿಲ್ಲ ಆದರೆ ಈ ಮಪತ್ನದ ಯೋಜನೆಗಾಗಿ ಪಗಲಿರುಳು ದುಡಿದಿರುವ ಲಕ್ಷಾಂತರ ಕಾರ್ಮಿಕರ ಶ್ರಮದ ಬಗ್ಗೆ ಕಾಂಗ್ರೆಸ್ ಮೆಚ್ಚುಗೆ ವ್ಯಕ್ತಪಡಿಸದಿರುವುದು ಅಕ್ಷಮ್ಯ ಎಂದು ಟೀಕಿಸಿದರು ಪ್ರಧಾನಮಂತ್ರಿಗಳು ಈಗ ಬೆಳಗಾವಿ ಜಿಲ್ಲೆಯ ಚಿಕೋಡಿಯಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡುತ್ತಿದ್ದಾರೆ ಈ ನಡುವೆ ಪಕ್ಷದ ರಾಜ್ಯಾದ್ಧಕ್ಷ ಅಮಿತ್ ಷಾ ಶೃಂಗೇರಿಯಲ್ಲಿಂದು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಮಾಲೋಚನೆ ನಡೆಸಿದರು ಮತ್ತೊಂದೆಡೆ ಹಾವೇರಿಯಲ್ಲಿಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸುದ್ಲಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಆಡಳತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ರಾಜ್ಯದ ಅಭಿವೃದ್ದಿ ಕುಂಠಿತಗೊಂಡಿದೆ ರಾಜ್ಯದ ಜನತೆ ಬದಲಾವಣೆ ಬಯಸಿದ್ದು ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು

ಈ ವಿಷಯದ ಬಗ್ಗೆ ಸಾರ್ವಜನಿಕ ಚರ್ಚೆಯಲ್ಲಿ ಭಾಗವಹಿಸಬೇಕೆಂದು ತಾವು ಪ್ರಧಾನಮಂತ್ರಿಗಳನ್ನು ಆಹ್ನಾನಿಸುವುದಾಗಿ ಮುಖ್ಯಮಂತ್ರಿ ಸಿದ್ಗರಾಮಯ್ಲ ಹೇಳದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಡುಪಿಯಲ್ಲಿಂದು ತಮ್ಮ ಚುನಾವಣಾ ಪ್ರಚಾರ ಸಭೆಯಲ್ಲಿ ರಾಜ್ಯದ ಪರಿಸ್ತಿತಿಯ ಬಗ್ಗೆ ಪ್ರಸ್ತಾಪಿಸಿರುವುದಕ್ಕೆ ಪ್ರತಿಕ್ರಿಯಿಸಿದ ಸಿದ್ಧರಾಮಯ್ನ ಈ ಬಗ್ಗೆ ಸಾರ್ವಜನಿಕವಾಗಿ ಮುಕ್ತ ಚರ್ಚೆಯಾದರೆ ವಾಸ್ತವಾಂತ ದೆಳಕಿಗೆ ಬರುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ ಇದಕ್ಕೂ ಮುನ್ನ ನರಗುಂದದಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ರಾಜ್ಯದ ಪ್ರಮುಖ ಸಮಸ್ನೆಗಳಗೆ ಸ್ವಂದಿಸಿಲ್ಲ ಮಹದಾಯಿ ನದಿನೀರು ಹಂಚಿಕೆ ಸಮಸ್ಥೆಯನ್ನು ಬಗೆಹರಿಸಲು ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಪ್ರತ್ಯೇಕ ಕನ್ನಡ ಧ್ವಜಕ್ಕೆ ಅನುಮತಿ ನೀಡಿಲ್ಲ ಎಂದು ಹೇಳಿದರು ಇಂದು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಖಮಂತ್ರಿ ಚುನಾವಣೆಯ ನಂತರ ಅಗತ್ಯ ಬಿದ್ದಲ್ಲಿ ತಮ್ಮ ಮಗ ಕುಮಾರಸ್ವಾಮಿ ಬಿಜೆಪಿಯೊಂದಿಗೆ ಕೈ ಜೋಡಿಸುವುದಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಜೆಡಿಎಸ್ ವರಿಷ್ಲ ಎಚ್

ದೇವೇಗೌಡ ಅವರು ನೀಡಿರುವ ಹೇಳಿಕೆಯನ್ನು ನಂಬಲಾಗುವುದಿಲ್ಲ ಈ ಹಿಂದೆಯೂ ದೇವೇಗೌಡರು ಇಂತಪ ಹೇಳಿಕೆಗಳನ್ನು ನೀಡಿದ್ದಾರೆ ಆಮೇಲೆ ಏನಾಯಿತು ಎನ್ನುವುದು ಎಲ್ಲರಿಗೂ ತಿಳಿದಿದೆ ಎಂದರು ಮತ್ತೊಂದೆಡೆ ರಾಜ್ಯ ವಿಧಾನಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಾಗಲೀ ಬಂಡಾಯವಾಗಲಿ ಇಲ್ಲ ಎಂದು ಎಐಸಿಸಿ ವಕ್ತಾರ ರಣದೀಪ್ ಸಿಂಗ್ ಸುರ್ಜೆವಾಲ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶ್ರತ್ಯೇಕ ಲಿಂಗಾಯಿತ ಧರ್ಮ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ನ ಕೈಗೊಂಡಿರುವ ತ್ರಮ ಸರಿಯಾಗಿದೆ ಆದರೆ ಲಿಂಗಾಯಿತರಿಗೆ ಅಲ್ಲಸಂಖ್ಯಾತ ಸ್ಥಾನಮಾನ ಕಲ್ಪಿಸುವ ವಿಚಾರದಲ್ಲಿ ಬಿಜೆಪಿ ರಾಜ್ಗಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಕೇಂದ್ರದ ಮೇಲೆ ಒತ್ತಡ ಹೇರುತ್ತಿಲ್ಲ ಎಂದು ಅವರು ಟೀಕಿಸಿದರು

ದೇಶಾದ್ಯಂತ ಯುವ ಸಮುದಾಯವನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದು ಇಂಟರ್ನ್ತಿಪ್ನ ಉದ್ದೇಶವಾಗಿದೆ ಸ್ವಚ್ದ ಭಾರತ ಕಾರ್ಯಕ್ರಮಕ್ಕೆ ಸೈಜ ಜನಾಂದೋಲನದ ಸ್ಕೂರ್ತಿಯಲ್ಲಿ ಯುವ ಸಮುದಾಯ ಕೊಡುಗೆ ನೀಡುವುದನ್ನು ಪ್ರೋತ್ಸಾಹಿಸುವ ಸಲುವಾಗಿ ಈ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ

ಕಾರ್ಮಿಕ ಸಂಘಟನೆಗಳನ್ನು ಉತ್ತೇಜಿಸಿ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಪ್ರತಿವರ್ಷ ಮೇ ಒಂದನೇ ತಾರೀಖನ್ನು ವಿಶ್ವದಲ್ಲೆಡೆ ಕಾರ್ಮಿಕ ದಿನವೆಂದು ಆಚರಿಸಲಾಗುತ್ತದೆ ಬೆಂಗಳೂರಿನಲ್ಲಿ ಇಂದು ನೂರಾರು ಕಾರ್ಮಿಕರ ಸಂಘಟನೆಗಳ ಸದಸ್ಥರು ಬೃಹತ್ ಮೆರವಣಿಗೆ ನಡೆಸಿ ಕಾರ್ಮಿಕರ ಹಕ್ಕುಗಳ ಸಂರಕ್ಷಣೆಗೆ ಆಗ್ರಹಿಸಿದರು ಕಾನೂನುಬದ್ದ ಸೌಲಭ್ಯಗಳು ತಮಗೂ ದೊರೆಯಬೇಕೆಂದು ಒತ್ತಾಯಿಸಿದರು ನಂತರ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಪತ್ ಸಮಾವೇಶದಲ್ಲಿ ಕಾರ್ಮಿಕ ನಾಯಕರು ತಮ್ಮ ಸಮುದಾಯದ ಸಮಸ್ಥೆಗಳ ಬಗ್ಗೆ ಭಾಷಣ ಮಾಡಿದರು

ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣಗಳನ್ನು ಕುರಿತ ಮೋಸ್ತೊ ಕಾಯ್ದೆಯನ್ನಯ ಇಂತಪ ಪ್ರಕರಣಗಳ ಶೀಘು ವಿಲೇವಾರಿಯ ಮೇಲೆ ನಿಗಾ ಇಡಲು ವಿಶೇಷ ಕಾರ್ಯಪಡೆಗಳನ್ನು ರಚಿಸುವಂತೆ ಸುಪ್ರೀಂ ಕೋರ್ಟ್ ಇಂದು ರಾಜ್ಯ ಷ್ಯಕೋರ್ಟ್ಗಳಿಗೆ ನಿರ್ದೇಶಿಸಿದೆ ಈ ಕಾರ್ಯಪಡೆಗಳಲ್ಲಿ ಹೈಕೋರ್ಟ್ನ ಮೂವರು ನ್ನಾಯಮೂರ್ತಿಗಳನ್ನು ನಿಯೋಜಿಸಬೇಕು ಎಂದು ಸೂಚಿಸಿದೆ

ಬೆಂಗಳೂರು ಎಚ್ ಎ ಎಲ್

ಆರ್